ಚುನಾವಣಾ ಸಿಬ್ಬಂದಿ ಈಗಾಗಲೇ ತಮ್ಮ ಶ್ಥಳಗಳಗೆ ತೆರಳಿದ್ದಾರೆಂದು ಜಾರ್ಖಂಡ್ ಮುಖ್ಯ ಚುನಾವಣಾಧಿಕಾರಿ ವಿನಯ್ ಕುಮಾರ್ ಚೌಬೆ ಹೇಳಿದ್ದಾರೆ ಇಂದು ಮದ್ಯಾಷ್ನದ ವೇಳೆಗೆ ಅವರುಗಳು ತಮ್ಮ ತಮ್ಮ ಮತಕೇಂದ್ರಗಳಿಗೆ ತಲುಪುವಂತೆ ನಿರ್ದೇಶಿಸಲಾಗಿದೆ ಮುಕ್ತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸುವ ಉದ್ದೇಶದಿಂದ ಕೇಂದ್ರದ ಅರೆ ಸೇನಾಪಡೆಗಳ ಸಿಬ್ಬಂದಿ ಈಗಾಗಲೇ ನಿಗದಿತ ಪ್ರದೇಶಗಳಲ್ಲಿ ಭದ್ರತೆಯಲ್ಲಿ ತೊಡಗಿದ್ದಾರೆ

ಚುನಾವಣೆ ನಡೆಯುವ ಸೂಕ್ಷ್ಮ ಶ್ರದೇಶಗಳಲ್ಲಿ ಅರೆ ಸೇನಾಪಡೆ ಪರೇಡ್ ನಡೆಸಿದೆ

ಇಂದು ಮಧ್ಯಾಷ್ನ ದುಮ್ಕಾದಲ್ಲಿ ನಡೆಯಲಿರುವ ಚುನಾವಣಾ ರ್ಕಾಲಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಭಾಷಣ ಮಾಡಲಿದ್ದಾರೆ ಕಾಂಗ್ರೆಸ್ ಆರ್ಜೆಡಿ ಮತ್ತು ಎಡ ಪಕ್ಷಗಳ ಪ್ರಮುಖ ನಾಯಕರು ಹಾಗೂ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾರ್ಯಾಧ್ವಕ್ಷ ಹೇಮಂತ್ ಸೊರೇನ್ ಮತ್ತು ಜಾರ್ಖಂಡ್ ವಿಕಾಸ್ ಮೋರ್ಚಾ ಮುಖ್ಯಕ್ಕ ಬಾಬುಲಾಲ್ ಮರಾಂಡಿ ಎಜೆಎಸ್ಯು ನಾಯಕ ಸುದೇಶ್ಕುಮಾರ್ ಮಹಾಂತೊ ವಿವಿಧೆಡೆ ತಮ್ಮ ಪಕ್ಷದ ಅಭ್ಯರ್ಥಿಗಳ ಪರ ಪ್ರಚಾರ ಸಭೆಯಲ್ಲಿ ಪಾರ್ಗೊಳ್ಳಲಿದ್ದಾರೆ

ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ವಿರುದ್ದ ಬಂಡಾಯವಾಗಿ ಸ್ಪರ್ಧಿಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಮಾಜಿ ಅಧ್ಯಕ್ಷ ತಲ ಮರಾಂಡಿ ಹಾಗೂ ಪಕ್ಷದ ಮಾಜಿ ವಕ್ತಾರ ಪ್ರವೀಣ್ ಪ್ರಭಾಕರ್ ಸೇರಿ ಹಲವರು ಉಚ್ವಾಟನೆಗೊಂಡಿದ್ದಾರೆ

ದೇಶಾದ್ಯಂತ ಇಂದು ಬೆಳಗ್ಗೆಯಿಂದ ಟೋಲ್ ಸಂಗ್ರಹಕ್ಕಾಗಿ ಎಲ್ಲಾ ವಾಹನಗಳಿಗೆ ಫಾಸ್ಗೆಟ್ಲಾಗ್ಗಳು ಅಥವಾ ಪೂರ್ವ ಪಾವತಿ ಮನರ್ಭರ್ತಿ ಟ್ಲಾಗ್ಗಳು ಕಡ್ಡಾಯವಾಗಿದೆ ಟೋಲ್ಗಳಲ್ಲಿ ಕಾರ್ಯನಿರ್ವಹಣೆ ಸುಲಲಿತವಾಗಿ ನಡೆಯುತ್ತಿದೆ ಎಂದು ಆಕಾಶವಾಣಿಗೆ ಭಾರತೀಯ ರಾಷ್ಟೀಯ ಹೆದ್ದಾರಿಗಳ ಪ್ರಾಧಿಕಾರದ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಕೇಂದ್ರ ಸರ್ಕಾರ ಇತ್ತೀಚೆಗಷ್ಷೇ ರಾಷ್ಟೀಯ ವಿದ್ದುನ್ನಾನ ಟೋಲ್ ಸಂಗ್ರಹ ವ್ಯವಸ್ಥೆ ಜಾರಿಗೊಳಿಸಿತ್ತು ಟೋಲ್ಗಳಲ್ಲಿ ಇಂಧನ ಮತ್ತು ಸಮಯದ ಉಳಿತಾಯ ಮಾಲಿನ್ಲ ಉಂಟಾಗುವುದನ್ನು ತಡೆಯುವ ಮತ್ತು ಸುಗಮ ಸಂಚಾರಕ್ಕಾಗಿ ಅನುವು ಮಾಡಿಕೊಡುವ ಉದ್ದೇಶದಿಂದ ಫಾಸ್ಟ್ಟ್ಯಾಗ್ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಗಿದೆ ಎಲ್ಲಾ ವಾಹನಗಳ ಚಾಲಕರುಗಳು ಫಾಸ್ಟ್ಟ್ಲಾಗ್ ಹೊಂದುವ ಮೂಲಕ ತೆರಿಗೆ ಪಾವತಿಗಾಗಿ ಟೋಲ್ಗಳಲ್ಲಿ ನಿಲ್ಲದೆ ಸುಗಮವಾಗಿ ಸಂಚರಿಸಬಹುದಾಗಿದೆ

ರಾಜ್ವದ ಜನರ ಹಕ್ಕುಗಳನ್ನು ಕಾಪಾಡಲು ತಮ್ನ ಸರ್ಕಾರ ಬದ್ದವಾಗಿದೆ ಎಂದು ಅಸ್ಲಾಂ ಮುಖ್ಚಮಂತ್ರಿ ಸರ್ಬಾನಂದ್ ಸೊನೋವಾಲ್ ಭರವಸೆ ನೀಡಿದ್ದಾರೆ ನಾಗರಿಕತ್ವ ತಿದ್ದುಪಡಿ ಮಸೂದೆ ಕುರಿತಂತೆ ರಾಜ್ಲದಲ್ಲಿ ಕೆಲವರು ಜನರ ದಿಕ್ಕು ತಪ್ಪಿಸುತ್ತಿದ್ದು ಜನರು ಆ ಬಗ್ಗೆ ಎಚ್ಚರದಿಂದ ಇರಬೇಕೆಂದು ಅವರು ಮನವಿಯಲ್ಲಿ ಕೋರಿದ್ದಾರೆ ಅಸ್ಲಾಂ ಜನರ ಹಿತಾಸಕ್ತಿಯ ವಿರುದ್ದವಾಗಿ ತಾವು ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ ಮಾತುಕತೆ ಮೂಲಕ ಎಲ್ಲಾ ಸಮಸ್ಟೆಗಳಗೂ ಪರಿಹಾರವನ್ನು ಕಂಡುಕೊಳ್ಳಲು ಸರ್ಕಾರ ಸಿದ್ದವಿದೆ ಎಂದು ಮುಖ್ಯಮಂತ್ರಿ ಸೋನೋವಾಲ್ ಹೇಳಿದ್ದಾರೆ ಅಸ್ಲಾಂನ ಪರಿಸ್ವಿತಿಯ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸೋನೋವಾಲ್ ನೇತೃತ್ವದ ನಿಯೋಗ ಸದ್ದದಲ್ಲಿಯೇ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಹಾಗೂ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟ ಮಾಡಲಿದೆ ಎಂದು ನಮ್ಮ ಬಾತ್ತೀದಾರರು ವರದಿ ಮಾಡಿದ್ದಾರೆ ಅಸ್ಸಾಂನಲ್ಲಿ ಸೃಷ್ಷಿಯಾಗಿದ್ದ ಬಿಗುವಿನ ವಾತಾವರಣ ತಿಳಿಯಾಗಿದ್ದು ನಿಧಾನವಾಗಿ ಸಹಜಸ್ಠಿತಿಗೆ ಬರುತ್ತಿದೆ ದಿಬ್ರುಗಢ ವಿಮಾನ ನಿಲ್ದಾಣದಲ್ಲಿ ವಿಮಾನಗಳ ಹಾರಾಟ ಮರು ಆರಂಭವಾಗಿದೆ

ಲುಂಬಿಡೈಂಜ್ರಿ ಸದರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕರ್ಫ್ಯ ಸಡಿಲಿಸಲಾಗಿದೆ ಕಾನೂನು ಹಾಗೂ ಸುವ್ಲವಸ್ಥೆಯ ಗಮನದಲ್ಲಿಟ್ಟುಕೊಂಡು ಕರ್ಫ್ಲು ಸಡಿಲಿಕೆ ಮಾಡಲಾಗಿದೆ ಎಂದು ಈಸ್ಟ್ ಕಾಶಿ ಹಿಲ್ಸ್ ಜಿಲ್ಲೆಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ ನ್ಡಾಯಾಲಯಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಕೃತಕ ಬುದ್ಧಿಮತ್ತೆಯನ್ನು ಬಳಸುವ ಚಿಂತನೆ ಇಲ್ಲವೆಂದು ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಎಸ್

ಬೋಬ್ಡೆ ಹೇಳಿದ್ದಾರೆ ಮಾನವನ ಯೋಚನೆಯ ನ್ನಾಯಾಂಗ ನಿರ್ಧಾರ ಪ್ರಕ್ರಿಯೆಗೆ ಯಾವುದೇ ಬದಲಿ ವ್ಯವಸ್ಥೆ ಮಾಡುವ ನಿಟ್ಲನಲ್ಲಿ ಕ್ರಮಕ್ಟೆಗೊಂಡಿಲ್ಲ ಎಂದು ಅವರು ಹೇಳಿದ್ದಾರೆ ನಾಗ್ಪುರದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುಪ್ರೀಂಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ಆರ್

ಲೋಧ ಅವರು ಕೃತಕ ಬುದ್ದಿ ಮತ್ತೆ ಬಳಕೆಯ ಬಗ್ಗೆ ಪ್ರಸ್ತಾಪಿಸಿದ ಹಿನ್ನೆಲೆಯಲ್ಲಿ ಸಿಜಿಐ ಬೋಬ್ದೆ ಈ ಸ್ಪಷ್ಟನೆ ನೀಡಿದ್ದಾರೆ ಕೃತಕ ಬುದ್ದಿಮತ್ತೆಯನ್ನು ನ್ಹಾಯಾಂಗದಲ್ಲಿ ಬಳಸಿಕೊಳ್ಳುವುದು ಉತ್ತಮ ಚಿಂತನೆಯಾಗಿದೆ ಇದರಿಂದಾಗಿ ನ್ನಾಯಾಲಯಗಳಲ್ಲಿ ಪ್ರಕರಣಗಳ ನಿರ್ವಹಣೆ ಹಾಗೂ ಇತರ ಕಾರ್ಯ ಚಟುವಟಕೆಗಳು ಸುಲಲಿತವಾಗುತ್ತವೆ ಎಂದು ನ್ಹಾಯಮೂರ್ತಿ ಲೋಧ ತಮ್ನ ಭಾಷಣದಲ್ಲಿ ಹೇಳಿದ್ದರು ಅಲ್ಲದೇ ಕೃತಕ ಬುದ್ದಿಮತ್ತೆಯನ್ನು ನ್ಹಾಯಾಂಗ ನಿರ್ಧಾರಗಳಲ್ಲಿ ಬಳಸುವ ಮುನ್ನ ಅದರಲ್ಲಿನ ಒಳತು ಕೆಡುಕುಗಳ ಬಗ್ಗೆ ಎಚ್ಚರದಿಂದ ತುಲನೆ ಮಾಡಬೇಕೆಂದು ಅವರು ಮುಖ್ಯ ನ್ಯಾಯಮೂರ್ತಿ ಬೋಬ್ಡೆ ಅವರಿಗೆ ಮನವಿ ಮಾಡಿದ್ದರು ಇಂದು ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರ ಪುಣ್ಯತಿಥಿಯಾಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಮನ ಸಲ್ಲಿಸಿದ್ದಾರೆ ಪಟೇಲ್ ಅವರ ಅದ್ವಿತೀಯ ದೇಶ ಸೇವೆ ಜನರಿಗೆ ಇಂದಿಗೂ ಪ್ರೇರಣೆಯಾಗಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ ವಾರ್ತಾ ಹಾಗೂ ಪ್ರಸಾರ ಸಚಿವ ಪ್ರಕಾಶ್ ಜಾವ್ಹೇಕರ್ ಅವರು ಕೂಡ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರನ್ನು ಸ್ವರಿಸಿದ್ದಾರೆ

ಉಕ್ಕಿನ ಮನುಷ್ಣ ಸರ್ದಾರ್ ವಲ್ಲಭಬಾಯ್ ಪಟೇಲ್ ಅವರ ಪುಣ್ಣತಿಥಿ ಹಿನ್ನೆಲೆಯಲ್ಲಿ ಗ್ಬಹಸಚಿವ ಅಮಿತ್ ಶಾ ಪಟೇಲ್ ಅವರನ್ನು ಸ್ಮರಿಸಿದ್ದಾರೆ ಸರಣಿ ಟ್ವೀಟ್ ಮಾಡಿರುವ ಅವರು ಸರ್ದಾರ್ ಪಟೀಲ್ ಅವರು ನಿಜವಾದ ಭಾರತ ರತ್ನ ಅವರು ಸ್ವಾತಂತ್ರ ಹೋರಾಟದಲ್ಲಿ ಮಾತ್ರ ಪ್ರಮುಖ ಪಾತ್ರ ವಹಿಸದೆ ದೇಶದ ಸಮಗ್ರತೆಯನ್ನು ಮುನ್ನಲೆಗೆ ತರುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ್ದರು ಎಂದು ಬಣ್ಣಿಸಿದ್ದಾರೆ ಸರ್ದಾರ್ ಪಟೇಲ್ ಅವರು ತಮ್ನ ದೃಢ ಹಾಗೂ ಅಚಲ ನಿರ್ಧಾರಗಳಿಂದ ದೇಶದ ಎಲ್ಲಾ ಜನರಿಗೂ ಅದ್ವಿತೀಯ ಸ್ಪೂರ್ತಿಯ ಚಿಲುಮೆಯಾಗಿದ್ದಾರೆ ಎಂದು ಅವರು ಹೇಳಿದ್ದಾರೆ ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ವಿವಿಧ ರಾಜ್ಯಗಳಲ್ಲಿ ಕಲ್ಲು ತೂರಾಟದಂತಹ ಕಾನೂನು ಬಾಹಿರ ಚಟುವಟಕೆಗಳಲ್ಲಿ ಮಕ್ಕಳನ್ನು ಬಳಸಿಕೊಂಡಿರುವ ಸಂಬಂಧ ರಾಷ್ಷೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಎನ್ಸಿಪಿಸಿಆರ್ ಎಲ್ಲಾ ರಾಜ್ಯಗಳ ಪೋಲೀಸ್ ಮಹಾನಿರ್ದೇಶಕರುಗಳಿಗೆ ಸೂಕ್ತ ನಿರ್ದೇಶನ ನೀಡಿದೆ ಪ್ರತಿಭಟನೆಯ ವೇಳೆ ಕಲ್ಲು ತೂರಾಟ ಮತ್ತು ಇತರ ಹಿಂಸಾಚಾರದಂತಹ ಕಾನೂನುಬಾಹಿರ ಚಟುವಟಿಕೆಗಳಲ್ಲಿ ಕೆಲವು ಪ್ರತಿಭಟನಾಕಾರರ ಗುಂಪುಗಳು ಮಕ್ಕಳನ್ನು ಬಳಸಿಕೊಳ್ಳುವುದು ಆಯೋಗದ ಗಮನಕ್ಕೆ ಬಂದಿದೆ ಎಂದು ಎನ್ ಸಿಪಿಸಿಆರ್ ಹೇಳಿದೆ

ವಿಶ್ವಸಂಸ್ಥೆಯ ಹವಾಮಾನ ಶೃಂಗಸಭೆಯಲ್ಲಿ ಬಿಕ್ಕಟ್ಟು ಉಲ್ಪಣಗೊಂಡಿರುವ ಹಿನ್ನೆಲೆಯಲ್ಲಿ ಮಾತುಕತೆಗಳು ಅಧಿಕೃತ ಗಡುವನ್ನು ಮೀರಿವೆ

ಇದೊಂದು ಕಷ್ಟಕರ ಮತ್ತು ಅಸಾಧ್ಯವಾದ ಕಾರ್ಯವಾಗಿದೆ ಆದರೆ ಇದನ್ನು ಸಾಧಿಸುವುದು ಅಗತ್ಯವಾಗಿದೆ ಎಂದು ಕರೋಲಿನಾ ಹೇಳಿದ್ದಾರೆ ಚಿಲಿ ಪ್ರಸ್ತಾಪಿಸಿರುವ ಈ ಕರಡು ಒಪ್ಪಂದಗಳಲ್ಲಿ ಶ್ರೀಮಂತ ರಾಷ್ಷಗಳ ರಾಜತಾಂತ್ರಿಕರು ವಿಶ್ವದ ಬಡ ದೇಶಗಳು ಹಾಗೂ ಶ್ರವರ್ದಮಾನ ಹೊಂದುತ್ತಿರುವ ರಾಷ್ಟಗಳು ಸೇರಿ ಹಲವು ಮಂದಿ ತಮ್ನದೇ ಆದ ಕಾರಣಗಳನ್ನು ಹೊಂದಿದ್ದು ಲೋಪದೋಷಗಳನ್ನು ಗುರುತಿಸಿವೆ ಕಾರ್ಬನ್ ಹೊರಸೂಸುವಿಕೆಯ ಮಾರುಕಟ್ಟೆಗಳ ಪಾತ್ರ ಸೇರಿದಂತೆ ಹಲವು ವಿಚಾರಗಳಲ್ಲಿ ತಾಂತ್ರಿಕ ವಾದಗಳು ನಡೆದಿದ್ದು ಗಡುವಿನೊಳಗೆ ಮಾತುಕತೆ ಪೂರ್ಣಗೊಳ್ಳುವುದು ಕಪ್ಪಕರವಾಗಿದೆ ಭಾರತ ಮತ್ತು ಮೆಸ್ಟ್ ಇಂಡೀಸ್ ತಂಡಗಳ ನಡುವಿನ ಮೂರು ಪಂದ್ಲಗಳ ಸರಣಿಯ ಮೊದಲ ಏಕದಿನ ಅಂತಾರಾಷ್ಟೀಯ ಪಂದ್ಯ ಇಂದು ಚೆನ್ನೈನಲ್ಲಿ ನಡೆಯಲಿದೆ

ಆಕಾಶವಾಣಿಯು ಹಿಂದಿ ಹಾಗೂ ಇಂಗ್ಲೀಷ್ ಭಾಷೆಗಳಲ್ಲಿ ಕ್ರಮವಾಗಿ ಪಂದ್ಲದ ವೀಕ್ಷಕ ವಿವರಣೆಯನ್ನು ನೇರ ಪ್ರಸಾರ ಮಾಡಲಿದೆ

ಗಾಯಾಳು ಭುವನೇಶ್ವರ್ ಕುಮಾರ್ ಬದಲು ಮುಂಬೈನ ವೇಗದ ಬೌಲರ್ ಶಾರ್ದೂಲ್ ಠಾಕೂರ್ ಭಾರತ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ

ಇದಕ್ಕೂ ಮುನ್ನ ಆರಂಭಿಕ ಬ್ಯಾಟ್ಸ್ಮನ್ ಶಿಖರ್ ಧವನ್ ಸ್ವಾನದಲ್ಲಿ ಕರ್ನಾಟಕದ ಬ್ಯಾಟ್ಸ್ಮನ್ ಮಾಯಾಂಕ ಅಗರ್ವಾಲ್ಗೆ ಅವಕಾಶ ನೀಡಲಾಗಿತ್ತು